ಮೂಲಸೌಕರ್ಯ ಅಭಿವೃದ್ಧಿ

ಲಕ್ಷದ್ವೀಪ ಹಾಗೂ ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶದಲ್ಲಿ ಪ್ರವಾಸೋದ್ದಮ ಉತ್ತೇಜನಕ್ಕೆ ನಿರ್ಬಂಧಿತ ಪ್ರದೇಶ ಅನುಮತಿ ಸಡಿಲಿಕೆ

ಬೀಜಿಂಗ್ನಲ್ಲಿ ನಿನ್ನೆ ನಡೆದ ಶಾಂಫೈ ಸಹಕಾರ ಸಂಸ್ಥೆಯ ರಕ್ಷಣಾ ಸಚಿವರ ಸಭೆಯಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಗಡಿಯಾಚೆಗಿನ ಭಯೋತ್ಪಾದನೆ ತೀವ್ರವಾದ ಸೈಬರ್ ಸುರಕ್ಷತೆ ಮತ್ತು ಮಾದಕದ್ರವ್ದ ಸಾಗಣೆ ಮುಂತಾದವುಗಳ ವಿರುದ್ದ ಭಾರತದ ಕಠಿಣ ನಿಲುವನ್ನು ಪ್ರಕಟಿಸಿದ್ದಾರೆ ಪ್ರಾದೇಶಿಕ ಸುಭದ್ರತೆಗಾಗಿ ಹಾಗೂ ಅಭಿವೃದ್ಧಿಗಾಗಿ ಆಫ್ಘಾನಿಸ್ತಾನಕ್ಕೆ ಎಲ್ಲ ನೆರವು ನೀಡುವುದಾಗಿ ಅವರು ಪುನರುಚ್ಚರಿಸಿದ್ದರು ಇದಕ್ಕೂ ಮುನ್ನ ವಿದೇಶಾಂಗ ಸಚಿವರ ಸಭೆಯಲ್ಲಿ ಸಚಿವೆ ಸುಷ್ಮಾ ಸ್ವರಾಜ್ ಭಯೋತ್ವಾದನೆ ನಿರ್ಮೂಲನೆ ಮಾಡಲು ಉಗ್ರರ ವಿರುದ್ದ ಹೋರಾಡುವ ಜೊತೆಗೆ ಭಯೋತ್ಪಾದನೆಗೆ ನೆರವಾಗುವ ದೇಶಗಳ ವಿರುದ್ದವೂ ಕಠಿಣ ನೀತಿ ಅನುಸರಿಸಬೇಕಿದೆ ಎಂದು ತಿಳಿಸಿದರು ಅಫ್ಟನ್ ಭದ್ರತಾ ಪಡೆಗಳ ಸಹಕಾರ ಬಲವರ್ಧನೆ ಸೇರಿದಂಥೆ ಅಫ್ರಾನಿಸ್ತಾನದಲ್ಲಿ ಸ್ಟಿರತೆ ಮರಳಿಸಲು ನೆರವಾಗಲು ಭಾರತ ಬದ್ದವಾಗಿದೆ ಎಂದರು ಇದಕ್ಕೂ ಮುನ್ನ ವಿದೇತಾಂಗ ಸಚಿವೆ ಸುಷ್ನಾ ಸ್ವರಾಜ್ ಕೇವಲ ಉಗ್ರರ ದಮನದತ್ತ ಮಾತ್ರ ಹೋರಾಟ ಒೀಮಿತವಾಗಬಾರದು ಭಯೋತ್ಪಾದನೆ ಬೆಂಬಲಿಸುವ ರಾಷ್ಷಗಳ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದರು ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಸುಭದ್ರತೆಯ ಅಡಿಪಾಯವಾಗಿದ್ದು ಎರಡೂ ರಾಷ್ಟಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ವಿವಾದಕ್ಕೆ ಕಾರಣವಾಗದಂತೆ ಬಗೆಹರಿಸಿಕೊಳ್ಳದೇಕಿದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಚೀನಾ ರಕ್ಷಣಾ ಸಚಿವ ಜನರಲ್ ವೈ ಫೆಂಗಿ ಅವರಿಗೆ ತಿಳಿಸಿದ್ದಾರೆ ಶಾಂಘ್ನೆ ಸಹಕಾರ ಸಂಸ್ಥೆಯ ರಕ್ಷಣಾ ಸಚಿವರ ಸಮಾವೇಶದ ಅಂಗವಾಗಿ ಬೀಜೆಂಗ್ನಲ್ಲಿ ನಿನ್ನೆ ಇಬ್ಲರೂ ನಾಯಕರ ಮಾತುಕತೆ ನಡೆಯಿತು ಈ ಸಮಾವೇಶದಲ್ಲಿ ಭಾರತದ ರಕ್ಷಣಾ ಸಚಿವರು ಭಾಗವಹಿಸಿರುವುದು ಎರಡೂ ರಾಷ್ಷಗಳ ಮಿಲಿಟರಿ ಬಾಂಧವ್ಯ ಮತ್ತಪ್ಪು ನಿಕಟವಾಗಲು ಹಾಗೂ ಸಹಕಾರ ಬಲವರ್ಧನೆಗೆ ನೆರವಾಗಲಿದೆ ಎಂದು ಜನರಲ್ ವೈ ಫೆಂಗಿ ಹೇಳಿದ್ದಾರೆ

ಅಸಾರಾಂ ಬಾಮ ಸೆರೆವಾಸದಲ್ಲಿರುವ ಜೋಧ್ಪುರ ಕೇಂದ್ರೀಯ ಕಾರಾಗ್ವಹ ಅಂಗಳದಲ್ಲೇ ವಿಚಾರಣೆ ಪ್ರಕ್ರಿಯೆ ಜರುಗಿದ್ಲು ನ್ಯಾಯಾಧೀಶರು ಅಪ್ರಾಪ್ತೆ ಮೇಲಿನ ಅತ್ಯಾಚಾರ ಪ್ರಕರಣ ಸಂಬಂಧ ತೀರ್ಮ ಪ್ರಕಟಿಸಿದರು ಈ ಹಿನ್ನೆಲೆಯಲ್ಲಿ ಕಾರಾಗೃಹಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ ರಾಜಸ್ತಾನ ಹೈಕೋರ್ಟ್ ನಿರ್ದೇಶನದ ಅನುಸಾರ ವಿಶೇಷ ನ್ಯಾಯಾಧೀಶ ಮಧುಸೂದನ್ ಶರ್ಮ ತೀರ್ಮ ಪ್ರಕಟಿಸಿದರು ಕಳೆದ ನಾಲ್ಲು ವರ್ಷಗಳಿಂದ ಅಸಾರಾಂ ಇದೇ ಕಾರಾಗ್ಬಹದಲ್ಲಿ ಸೆರೆವಾಸದಲ್ಲಿದ್ದಾರೆ

ಜೋಧ್ಪುರದಲ್ಲಿ ಕಾರಾಗ್ಬಹದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ ಕ್ಲೆಗೊಳ್ಳಲಾಗಿದೆ ಗುಜರಾತ್ನ ಸೂರತ್ನಲ್ಲಿ ಅಸಾರಾಂ ಮತ್ತೊಂದು ಅತ್ಯಾಚಾರ ಪ್ರಕರಣವನ್ನು ಎದುರಿಸುತ್ತಿದ್ದು ಸುಪ್ರಿಂಕೋರ್ಟ್ ವಿಚಾರಣೆಯನ್ನು ಮುಗಿಸಲು ಐದು ವಾರಗಳ ಕಾಲಾವಧಿ ನೀಡಿದೆ ಮೂಲಸೌಕರ್ಯ ಅಭಿವೃದ್ದಿ ಶಕ್ತಿ ಸಂಪನ್ನೂಲಗಳು ಮತ್ತು ಮಾಹಿತಿ ತಂತ್ರಜ್ಙಾನ ವಲಯಗಳಲ್ಲಿ ಆರ್ಥಿಕ ಸಹಕಾರ ಕುರಿತು ಭಾರತ ಮತ್ತು ಮಂಗೋಲಿಯಾ ದೇಶಗಳು ಇಂದು ಚರ್ಚಿಸಿದವು ಉಭಯ ಹಿತಾಸಕ್ತಿಯ ಎಲ್ಲ ವಲಯಗಳಲ್ಲಿ ಸಹಕಾರ ಬಲವರ್ಧನೆಗೆ ನವೀನ ಮಾರ್ಗಗಳನ್ನು ಕಂಡುಕೊಳ್ಳಲು ಎರಡೂ ರಾಷ್ಲಗಳು ಸಮ್ನತಿಸಿವೆ ಎಂದು ಮಂಗೋಲಿಯಾ ವಿದೇಶಾಂಗ ಸಚಿವ ಡಿ ಸೋಗ್ಬಾತರ್ ಮತ್ತು ವಿದೇಶಾಂಗ ವ್ಚವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಜಂಟಿ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ

ಪೂರ್ವ ಏಷ್ಯಾದ ಸ್ಥಿರತೆಗೆ ಮತ್ತು ಮಂಗೋಲಿಯಾದಲ್ಲಿ ಶಾಂತಿ ಮತ್ತು ಸಮೃದ್ದಿಗಾಗಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ದಿ ಕೂಡ ಅತಿಮುಖ್ಯ ಎಂದು ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ ಮಂಗೋಲಿಯಾ ಕೇವಲ ಭಾರತದ ತಾಂತ್ರಿಕ ಪಾಲುದಾರ ಮಾತ್ರವಲ್ಲ ನೆರೆಯ ಆಧ್ಯಾತ್ವಿಕ ದೇಶವಾಗಿದೆ ಎಂದು ಸುಷ್ನಾ ಸ್ವರಾಜ್ ಅಭಿಪ್ರಾಯ ಪಟ್ಟದ್ದಾರೆ ಕರ್ನಾಟಕ ಕೇರಳ ತಮಿಳುನಾಡಿನ ದಕ್ಷಿಣ ಭಾಗ ಹಾಗೂ ಲಕ್ಷದ್ವೀಪದ ಕರಾವಳಿಯಲ್ಲಿ ಸಮುದ್ರ ಅಲೆಗಳ ಉಬ್ಬರ ಇಂದು ತೀವ್ರವಾಗಿರಲಿದೆ ಎಂದು ರಾಷ್ಷೀಯ ಸಾಗರ ಮಾಹಿತಿ ಸೇವಾ ಕೇಂದ್ರ ಎಚ್ಚರಿಕೆ ನೀಡಿದೆ ಈ ಮಾಹಿತಿ ಅನುಸಾರ ಕರಾವಳಿ ಪ್ರದೇಶದಲ್ಲಿ ತೀವ್ರ ಬಿರುಗಾಳಿ ಬೀಸುವ ಸಂಭವವಿದ್ದು ಮೀನುಗಾರರು ಮತ್ತು ನಾಗರಿಕರು ಸಮುದ್ರಕ್ಕೆ ಇಳಿಯಬಾರದು ಎಂದು ಹವಾಮಾನ ಇಲಾಖೆಯೂ ಮುನ್ನೆಚ್ಚರಿಕೆ ನೀಡಿದೆ ಪಶ್ಚಿಮ ಬಂಗಾಳ ಒಡಿಶಾ ಆಂಧಪ್ರದೇಶ ಉತ್ತರ ಭಾಗ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಕರಾವಳಿಯಲ್ಲೂ ಸಮುದ್ರ ಉಬ್ಲರ ಇರಲಿದೆ ಎಂದು ಮುನ್ನೂಚನೆ ತಿಳಿಸಿದೆ ಭೂವಿಜ್ಞಾನಗಳ ಸಚಿವಾಲಯದಡಿ ಬರುವ ಸಾಗರ ಮಾಹಿತಿ ಸೇವಾ ಕೇಂದ್ರ ಭಾರತ ಮತ್ತು ನೆರೆ ರಾಷ್ಷಗಳಲ್ಲಿ ಸುನಾಮಿ ಮುನ್ಪೂಚನೆಯನ್ನೂ ನೀಡಿದೆ ಉತ್ತರ ಪ್ರದೇಶದ ಬುಂದೇಲ್ಖಂಡ್ ಪ್ರದೇಶದ ರೈತರಿಗೆ ಅಲ್ಲಿನ ಸರ್ಕಾರ ವಿಶೇಷ ಪ್ಲಾಕೇಜ್ ಘೋಷಿಸಿದೆ ಲಕ್ಷೋದಲ್ಲಿ ನಿನ್ನೆ ಮುಖ್ಯಮಂತ್ರಿ ಯೋಗಿ ಆದಿತ್ದನಾಥ್ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಟಲಾಯಿತು

ಆರ್ಥಿಕ ಅಪರಾಧ ಸುಗ್ರೀವಾಜ್ಞೆಗೆ ರಾಷ್ಟಪತಿ ಅಂಕಿತದ ತರುವಾಯ ಜಾರಿ ನಿರ್ದೇಶನಾಲಯ ವಿಜಯ್ ಮಲ್ಯ ನೀರವ್ ಮೋದಿ ಮತ್ತು ಮೆಹುಲ್ ಚೋಕ್ಲಿ ಅವರು ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಪ್ರಕ್ರಿಯೆ ಆರಂಭಿಸಿದೆ ಹೊಸ ಸುಗ್ರೀವಾಜ್ಞೆ ಅಡಿಯಲ್ಲಿ ಆರ್ಥಿಕ ಅಪರಾಧಿಗಳ ವಿರುದ್ಧ ಆದೇಶ ಹೊರಡಿಸಲು ದೇಶದ ವಿವಿಧ ಹಣ ವಂಚನೆ ಪ್ರಕರಣ ನ್ಯಾಯಾಲಯಗಳಲ್ಲಿ ಮನವಿ ಸಲ್ಲಿಸಲು ಜಾರಿ ನಿರ್ದೇಶನಾಲಯ ನಿರ್ಧರಿಸಿದೆ ಎಂದು ಮೂಲಗಳು ತಿಳಿಸಿವೆ ನೂತನ ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಲು ಜಾರಿ ನಿರ್ದೇಶನಾಲಯಕ್ಕೆ ಅಧಿಕಾರವಿದೆ

ಲಕ್ಷದ್ವೀಪ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ನಿರ್ಬಂಧಿತ ವಲಯ ಅನುಮತಿ ಸಡಿಲಿಸಲು ಸರ್ಕಾರ ನಿರ್ಧರಿಸಿದೆ ನವದೆಹಲಿಯಲ್ಲಿ ಗೈಹ ಸಚಿವ ರಾಜ್ನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ದ್ವೀಪ ಅಭಿವೃದ್ದಿ ಸಂಸ್ಥೆಯ ಮೂರನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ನಾಲ್ಕು ದ್ವೀಪಗಳಾದ ಸ್ಕಿತ್ ರಾಸ್ ಲಾಂಗ್ ಮತ್ತು ಏವಿಸ್ ಹಾಗೂ ಲಕ್ಷದ್ವೀಪದಲ್ಲಿ ಮಿನಿಕೋಯ್ ಬಂಗಾರಾಂ ಛಿನ್ನಾಕಾರ ಚೆರಿಯಾಮ್ ಮತ್ತು ಸುಹೇಲಿ ಎಂಬ ಐದು ದ್ವೀಪಗಳನ್ನು ಅಭಿವೃದ್ಧಿ ಕಾರ್ಯಕ್ಕಾಗಿ ಗುರುತಿಸಲಾಗಿದ್ದು ನಿನ್ನೆಯ ಸಭೆಯಲ್ಲಿ ಅಲ್ಲಿನ ಪ್ರಗತಿ ಪರಿಶೀಲನೆ ನಡೆಸಲಾಯಿತು ಕಾಂಗ್ರೆಸ್ ಪಕ್ಷದ ಪಸ್ತಗಳಿಗೆ ರಕ್ತದ ಕಲೆ ಅಂಟದೆ ಎಂದು ಹಿರಿಯ ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಹೇಳಿದ್ದಾರೆ ಆಲಿಫಡ ಮುಸ್ಲಿಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ನಡೆಸಿದ ಸಂವಾದದಲ್ಲಿ ಅವರು ಈ ಅಭಿಪ್ರಾಯ ವ್ವಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಕೋಮು ಗಲಭೆಗಳು ಅಥವಾ ವರ್ಗೀಯ ಕಲಹಗಳು ನಡೆದಿವೆ ಆದರೆ ಆ ಕಾರಣಕ್ಕೆ ಮುಸ್ಲಿಂಮರ ವಿರುದ್ಧ ದಾಳಿ ನಡೆದಾಗ ತಮ್ಮ ಪಕ್ಷ ಅವರನ್ನು ರಕ್ಷಿಸುವುದಿಲ್ಲ ಎಂದು ಹೇಳಲಾಗದು ಎಂದು ಅವರು ಸಷ್ಣಪಡಿಸಿದರು ಖುರ್ಷಿದ್ ಅವರ ಈ ಹೇಳಿಕೆಯಿಂದ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡಿದೆ ಪಕ್ಷ ಇದನ್ನು ಸಮ್ಮತಿಸುವುದಿಲ್ಲ ಎಂದು ಕಾಂಗ್ರೆಸ್ ವಕ್ತಾರ ರಂದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ ಕಾಂಗ್ರೆಸ್ಗೆ ಕೇವಲ ಮುಸ್ಲಿಂರ ರಕ್ತ ಮಾತ್ರವಲ್ಲ ಸಿಖ್ಖರ ರಕ್ತವೂ ಅಂಟಿಕೊಂಡಿದೆ ಎಂದು ಬಿಜೆಪಿ ವಕ್ತಾರ ಸಂಬೀತ್ಪಾತ್ರ ಪ್ರತಿಕ್ರಿಯಿಸಿದ್ದಾರೆ ನಾಗಾಲ್ಡಾಂಡ್ ಮಿಜೋರಾಂ ಮತ್ತು ಮಣಿಪುರಗಳಿಗೆ ಆರು ದಶಕಗಳಿಂದ ಚಾಲ್ತಿಯಲ್ಲಿದ್ದ ರಕ್ಷಣಾ ವಲಯ ಅನುಮತಿ ಪಡೆಯಬೇಕೆಂಬ ನಿಯಮವನ್ನು ಐದು ವರ್ಷಗಳ ವರೆಗೆ ಸಡಿಲಿಸಲು ಗೃಹ ಇಲಾಖೆ ನಿರ್ಧರಿಸಿದೆ ಪಾಕಿಸ್ತಾನ ಚೀನಾ ಮತ್ತು ಅಫ್ವಾನಿಸ್ತಾನ ಹೊರತುಪಡಿಸಿ ಇತರೆ ದೇಶಗಳ ಪ್ರವಾಸಿಗರು ವಿಶೇಷ ಅನುಮತಿ ಪಡೆಯದೇ ವೀಕ್ಷಿಸಲು ಸಾಧ್ಯವಾಗದ ಪ್ರಾಚೀನ ಸ್ಥಳಗಳಿಗೆ ಭೇಟಿ ನೀಡಲು ಈಗ ಸಾಧ್ಯವಿದೆ

ಈ ಸುರಕ್ಷಿತ ವಲಯದಲ್ಲಿ ಅರುಣಾಚಲಪ್ರದೇಶ ಮಣಿಪುರ ಮಿಜೋರಾಂ ನಾಗಾಲ್ಲಾಂಡ್ ಮತ್ತು ಸಿಕ್ಕಿಂ ರಾಜ್ಲಗಳು ಹಾಗೂ ಹಿಮಾಚಲಪ್ರದೇಶ ರಾಜಾಸ್ತಾನ ಉತ್ತರಾಖಂಡ ಮತ್ತು ಜಮ್ನು ಕಾಶ್ಮೀರದ ಕೆಲವು ಭಾಗಗಳು ಸೇರಿವೆ